ರಾಜ ಡಿಎಂಕೆ ಸಂಸದೆ ಕನ್ನಿಮೊಳ ಮತ್ತು ಇತರರಿಗೆ ತೀರ್ಮ ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ಸಲ್ಲಿಸಿರುವ ಮೇಲ್ದನವಿ ಸಂಬಂಧ ದೆಹಲಿ ಹೈಕೋರ್ಟ್ನಿಂದ ನೋಟಿಸ್

ಇನ್ನೊಂದು ವಾರದಲ್ಲಿ ನೂತನ ನಾಯಕನ ಆಯ್ಲೆ ಸಾಧ್ಯತೆ

ರಾಜ್ಞಸಭೆ ಮತ್ತು ಲೋಕಸಭೆಯ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ ಲೋಕಸಭೆ ಇಂದು ಬೆಳಗ್ಗೆ ಸೇರುತ್ತಿದ್ದಂತೆಯೇ ಟಿಆರ್ಎಸ್ ಮತ್ತು ಎಐಎಡಿಎಂಕೆ ಸಂಸದರು ಸದನದ ಬಾವಿಗೆ ಧಾವಿಸಿ ತಮ್ಮ ಬೇಡಿಕೆಗಳ ಬಗ್ಗೆ ಫೋಷಣೆ ಕೂಗತೊಡಗಿದರು ಟಆರ್ಎಸ್ ಸದಸ್ಥರು ತೆಲಂಗಾಣದಲ್ಲಿ ಉದ್ಯೋಗ ವಲಯದಲ್ಲಿ ಮೀಸಲಾತಿ ಕೋಟಾ ಹೆಚ್ಚಳಕ್ಕೆ ಆಗ್ರಹಿಸಿದರೆ ಎಐಎಡಿಎಂಕೆ ಸದಸ್ಕರು ಕಾವೇರಿ ಜಲ ನಿರ್ವಹಣಾ ಮಂಡಳಿಯ ಶೀಘ್ರ ಆರಂಭಕ್ಕೆ ಒತ್ತಾಯಿಸಿ ಫಲಕಗಳನ್ನು ಪ್ರದರ್ಶಿಸಿದರು ಈ ಗದ್ದಲದ ನಡುವೆ ಯಾವುದೇ ಕಲಾಪದ ಆರಂಭಕ್ಕೆ ಅವಕಾಶವೇ ದೊರೆಯದೇ ಹೋದಾಗ ಸಭಾಧ್ಯಕ್ಷ ಸುಮಿತ್ರಾ ಮಹಾಜನ್ ಕಲವೇ ಕ್ಷಣಗಳಲ್ಲಿ ಕಲಾಪವನ್ನು ಮುಂದೂಡಿದರು

ರಾಜ್ಯಸಭೆಯಲ್ಲೂ ಇದೇ ಪರಿಸ್ಥಿತಿ ಕಂಡುಬಂತು ಸದನ ಆರಂಭವಾಗುತ್ತಿದ್ದಂತೆಯೇ ಎಐಎಡಿಎಂಕೆ ಟಡಿಪಿ ಮತ್ತು ಕಾಂಗ್ರೆಸ್ ಸದಸ್ಕರು ಪಲವು ವಿಷಯಗಳನ್ನು ಪ್ರಸ್ತಾಪಿಸುತ್ತಾ ಸದನದ ಬಾವಿಯಲ್ಲಿ ಜಮಾಯಿಸಿದರು

ವೆಂಕಯ್ಯ ನಾಯ್ದು ಸದಸ್ಯರ ಈ ವರ್ತನೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೇಶಾದ್ಯಂತ ಜನತೆ ಸಂಸದರ ನಡವಳಿಕೆಯನ್ನು ಗಮನಿಸುತ್ತಿದೆ ಎಂದು ಎಚ್ಚರಿಸಿದರು ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಕಲಾಪವನ್ನು ನಾಳೆಗೆ ಮುಂದೂಡಿರುವುದಾಗಿ ಅವರು ಪ್ರಕಟಿಸಿದರು

ರಾಜ ಡಿಎಂಕೆ ಸಂಸದೆ ಕನ್ನಿಮೋಳಿ ಮತ್ತು ಇತರರ ಖುಲಾಸೆ ನಿರ್ಧಾರವನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ಸಲ್ಲಿಸಿರುವ ಮೇಲ್ಮನವಿ ಸಂಬಂಧ ದೆಹಲಿ ಉಚ್ಛನ್ಯಾಯಾಲಯ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ನ್ಯಾಯಮೂರ್ತಿ ಎಸ್

ಗರ್ಗ್ ಈ ಆದೇಶ ನೀಡಿದ್ದು ವಿದೇಶಿ ಬ್ಯಾಂಕ್ಗಳಲ್ಲಿ ಹಣ ಬಚ್ಚಡುವುದರ ತಡೆ ಕಾಯ್ದೆ ಕುರಿತಂತೆ ಸಿಬಿಐ ಸಲ್ಲಿಸಿದ್ದ ಮೇಲ್ಮನವಿ ಕುರಿತಂತೆಯೂ ಈ ನೋಟಿಸಿನಲ್ಲಿ ಪ್ರಸ್ತಾಪಸಿಲಾಗಿದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ವಿಶೇಷ ನ್ಯಾಯಾಲಯ ರಾಜ ಕನ್ನಿಮೋಳಿ ಮತ್ತು ಇತರರನ್ನು ಈ ಪ್ರಕರಣದಲ್ಲಿ ಆರೋಪ ಮುಕ್ತಗೊಳಿಸಿತ್ತು

ನಿನ್ನೆ ಸಂಜೆ ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಇರಾಕ್ನಲ್ಲಿ ಭಾರತೀಯರ ಕಗ್ಗೊಲೆಗಳು ನಡೆದಿರುವ ಕುರಿತಂತೆ ಲೋಕಸಭೆಯಲ್ಲಿ ವಿವರಿಸಲು ಕಾಂಗ್ರೆಸ್ ಪಕ್ಷ ತಮಗೆ ಅವಕಾಶವನ್ನು ನೀಡಲಿಲ್ಲ ಎಂದು ಟೀಕಿಸಿದರು ಸುದ್ದಿಗಾರರ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು ಕುಟುಂಬ ಸದಸ್ನರ ಡಿಎನ್ಎ ಮಾದರಿಗಳೊಂದಿಗೆ ಮೃತರ ಅವಶೇಷಗಳು ಹೊಂದಿಕೆಯಾದ ನಂತರವೇ ಮೃತಪಟ್ಟವರನ್ನು ಗುರುತಿಸಲಾಗಿದೆ ಇರಾಕ್ನಲ್ಲಿರುವ ಭಾರತದ ರಾಯಭಾರ ಕಚೇರಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಲಾಗಿದ್ದು

ಜಮ್ಮು ಮತ್ತು ಕಾಶ್ಮೀರದ ಕುಪ್ವಡಾ ಜಿಲ್ಲೆಯಲ್ಲಿ ಭಯೋತ್ಪಾದಕರ ಗುಂಪಿನೊಂದಿಗೆ ನಡೆದ ಚಕಮಕಿಯಲ್ಲಿ ಒಬ್ಬ ಮೊಲೀಸ್ ಸಿಬ್ಲಂದಿ ತೀವ್ರ ಗಾಯಗೊಂಡಿದ್ದಾರೆ ಇಂದು ಬೆಳಗಿನ ಜಾವ ಆರಾಮ್ಪುರ ಹಲ್ನತ್ಪುರ ಪ್ರದೇಶದಲ್ಲಿ ನಡೆದ ಶೋಧಕಾರ್ಯಾಚರಣೆ ಸಂದರ್ಭದಲ್ಲಿ ಈ ಚಕಮಕಿ ನಡೆಯಿತು ಕಾರ್ಯಾಚರಣೆ ನಿನ್ನೆ ಸಂಜೆಯಿಂದಲೇ ನಡೆದು ನಾಲ್ವರು ಉಗ್ರರನ್ನು ಗುಂಡಿಟ್ಟು ಕೊಲ್ಲಲಾಯಿತು ಎಂದು ಭದ್ರತಾ ಪಡೆಯ ಮೂಲಗಳು ಆಕಾಶವಾಣಿಗೆ ಮಾಹಿತಿ ನೀಡಿವೆ ನಿನ್ನೆ ಸಂಜೆಯ ನಂತರ ಶೋಧ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿತ್ತು ಇಂದು ಬೆಳಗ್ಗೆ ದಟ್ವ ಕಾಡಿನಲ್ಲಿ ಅವಿತರಬಹುದಾದ ಮತ್ತಷ್ಟು ಉಗ್ರರ ಪತ್ತೆಗಾಗಿ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಸಂತಾಪ ಸಂದೇಶದಲ್ಲಿ ಮೊಸುಲ್ನಲ್ಲಿ ಉಗ್ರರಿಗೆ ಬಲಿಯಾಗಿರುವ ಜೀವಗಳಿಗೆ ಶಾಂತಿ ದೊರೆಯಲಿ ಕುಟುಂಬ ವರ್ಗದವರಿಗೆ ದುಖ ಭರಿಸುವ ಶಕ್ತಿ ದೊರೆಯಲಿ ಈ ಸಂದರ್ಭದಲ್ಲಿ ಇಡೀ ದೇಶದ ಜನತೆ ದುಖಭರಿತರಾಗಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ ಇರಾಕ್ನಲ್ಲಿ ಸಂಭವಿಸಿರುವ ಭಾರತೀಯರ ದುರ್ಮರಣದ ಬಗ್ಗೆ ಕಾಂಗ್ರೆಸ್ ಪಕ್ಷ ಸಂತಾಪ ವ್ಯಕ್ತ ಪಡಿಸಿದೆ ಪಕ್ಷದ ಹಿರಿಯ ನಾಯಕ ಗುಲಾಮ್ ನಬಿ ಅಜಾದ್ ಸಂದೇಶ ನೀಡಿದ್ದು ಮೃತರ ಕುಟುಂಬಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೂಕ್ತ ಆರ್ಥಿಕ ನೆರವು ಮತ್ತು ಸರ್ಕಾರಿ ನೌಕರಿ ನೀಡಬೇಕು ಎಂದು ಮನವಿ ಒತ್ತಾಯಿಸಿದ್ದಾರೆ ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ತಮ್ಮ ಸಂತಾಪ ಸಂದೇಶದಲ್ಲಿ ಮೃತರ ಆತ್ತಗಳಿಗೆ ಶಾಂತಿ ಕೋರಿದ್ದಾರೆ

ವಿಜ್ಞಾನ ಕಾಂಗ್ರೆಸ್ ಒಕ್ಕೂಟದ ನಿಯೋಜಿತ ಪ್ರಧಾನ ಕಾರ್ಯದರ್ಶಿ ಪ್ರೋಪೆಸರ್ ಮನೋಜ್ ಕುಮಾರ್ ಚಕ್ರವರ್ತಿ ಮುಂದಿನ ಸಮಾವೇಶಕ್ಕಾಗಿ ಧ್ವೇಯವಾಕ್ವವನ್ನು ನಿನ್ನೆ ಪ್ರಕಟಿಸಿದರು ಭವಿಷ್ಣದ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಎನ್ನುವ ವಿಷಯದ ಬಗ್ಗೆ ಈ ಸಮಾವೇಶದ ವೇಳೆ ಪ್ರಮುಖ ಚರ್ಚೆಗಳಾಗಲಿವೆ

ಪಾರ್ಸಿಗಳ ಹೊಸ ವರ್ಷ ಆರಂಭದ ಹಬ್ಬವಾದ ನವರೋಜ್ ಶಾಂತಿ ಸಂಭ್ರಮ ತರಲಿ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಶುಭಾಶಯ ಕೋರಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಇಲಾಖೆಯ ಸಚಿವೆ ಸ್ತತಿ ಇರಾನಿ ಅವರು ಸಹ ಪಾರ್ಸಿ ಸಮುದಾಯದವರಿಗೆ ನವರೋಜ್ ಶುಭಾಶಯ ಕೋರಿದ್ದು ಹೊಸ ವರ್ಷ ಸಮ್ಯದ್ದಿ ತರಲಿ ಎಂದು ಹಾರ್ೈಸಿದ್ದಾರೆ ಇಂದು ಪಾರ್ಸಿ ಸಮುದಾಯದ ನೂತನ ವರ್ಷಾಚರಣೆಯ ದಿನವಾದ ನವರೋಸ್ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ ಹೊಸ ವರ್ಷ ಸಂತಸ ಮತ್ತು ಸಾಮರಸ್ಲ ತರಲಿ ಪ್ರತಿಯೊಬ್ಬರ ಕನಸುಗಳು ಮತ್ತು ನಿರೀಕ್ಷೆಗಳು ಈಡೇರುವಂತಾಗಲಿ ಎಂದು ಅವರು ಸಂದೇಶ ನೀಡಿದ್ದಾರೆ

ವೆಂಕಯ್ಕನಾಯ್ದ ನವರೋಜ್ ಸಂದರ್ಭದಲ್ಲಿ ಪಾರ್ಸಿ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ ಹೊಸ ವರ್ಷಾರಂಭ ಶಾಂತಿ ಸಮಗ್ರತೆ ಮತ್ತು ಸ್ನೇಹ ಭಾವ ಮೂಡಿಸಲಿ ಎಂದು ಸಂದೇಶ ನೀಡಿದ್ದಾರೆ ಅಂತರಾಷ್ಟೀಯ ಗಡಿಗಳ ಮೂಲಕ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳು

ಈ ವಿಷಯ ಕುರಿತಂತೆ ವಿಶ್ವಸಂಸ್ಥೆಯ ಸಿದ್ಧತಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ವಿದೇತಾಂಗ ವ್ಯವಹಾರಗಳ ಸಚಿವಾಲಯದ ಅಧೀನ ಕಾರ್ಯದರ್ಶಿ ನಿಧಿ ತಿವಾರಿ ಭಾರತದ ರಾಷ್ಟೀಯ ಭದ್ರತೆ ಭಯೋತ್ವಾದನೆ ಅಂತರಾಷ್ಟೀಯ ಅಪರಾಧ ಪ್ರಕರಣಗಳು ಮಾದಕ ವಸ್ತು ಸಾಗಾಟ ಮತ್ತು ಪೈರಸಿಯಂತಪ ಚಟುವಟಿಕೆಗಳಿಂದ ಬಾಧಿತವಾಗಿದೆ ಎಂದು ಪ್ರತಿಪಾದಿಸಿದರು

ಹಿಟಿನ್ ಕ್ಯಾವ್ ಅವರು ಎರಡು ವರ್ಷಗಳ ತಮ್ಮ ಅವಧಿಯ ನಂತರ ರಾಜೀನಾಮೆ ನೀಡಿದ್ದಾರೆ

ಹೇಳಕೆಯಲ್ಲಿ ಶ್ರೀ ಕ್ಯಾವ್ ಅವರ ರಾಜೀನಾಮೆಗೆ ಯಾವುದೇ ಕಾರಣ ನೀಡಲಾಗಿಲ್ಲ